ದಕ್ಷಿಣ ಕಾಶ್ಮೀರದ ಪುಲ್ವಾಮ ಜಿಲ್ಲೆಯಲ್ಲಿ ಕಾರೊಂದರಲ್ಲಿ ಅಡಗಿಸಿಟ್ಟದ್ದ ಬಾಂಬ್ ನಿಷ್ಕಿಯಗೊಳಿಸಿದ ಭದ್ರತಾ ಪಡೆಗಳು ತಪ್ಪಿದ ಭಾರೀ ಅನಾಹುತ

ಜಾರ್ಖಂಡ್ನ ಸಿಂಗಭೂಮ್ ಜಿಲ್ಲೆಯಲ್ಲಿ ಪೊಲೀಸರೊಂದಿಗಿನ ಫರ್ಷಣೆಯಲ್ಲಿ ಮೂವರು ನಕ್ಕಲರ ಸಾವು

ಅದರಲ್ಲೂ ಇದು ರೋಗದ ಹರಡುವಿಕೆ ವೇಗವನ್ನು ಕುಂಠಿತಗೊಳಿಸಿದೆ ಎಂದು ಆರೋಗ್ನ ಸಚಿವಾಲಯ ಹೇಳಿದೆ ಅಂಕಿ ಅಂಶ ಮತ್ತು ಕಾರ್ಯಕ್ತಮ ಅನುಷ್ಠಾನ ಸಚಿವಾಲಯದ ಅಂದಾಜಿನ ಪ್ರಕಾರ ಹೆಚ್ಚಿನ ಸಂಬ್ನೆಯ ಸಾವುಗಳು ಮತ್ತು ಪ್ರಕರಣಗಳನ್ನು ತಪ್ಪಿಸಲಾಗಿದೆ

ಪರೀಕ್ಷಾ ಸಾಮರ್ಥ್ಯ ಲಸಿಕೆ ಸಂಶೋಧನೆ ಮತ್ತು ತಾಂತ್ರಿಕ ಕಣ್ಗಾವಲು ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಸಂಪರ್ಕ ಪತ್ತೆಹಚ್ಚುವಿಕೆ ಬಲಗೊಂಡಿದೆ ಜೊತೆಗೆ ಮನೆ ಮನೆ ಸಮೀಕ್ಷೆ ಮತ್ತು ಆರೋಗ್ಯ ಸೇತು ಆಪ್ ಮುಂತಾದ ಸಾಧನಗಳನ್ನು ಅಭಿವ್ಯದ್ವಿಪಡಿಸಲಾಗಿದೆ

ಲಾಕ್ ಡೌನ್ ಸಮಯದಲ್ಲಿ ಕೊರೊನಾ ನಿರ್ವಹಣೆಗೆ ಅಗತ್ಲವಾದ ಆರೋಗ್ಯ ಮೂಲಸೌಕರ್ಯಗಳನ್ನು ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಈ ಸಭಯಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಆರೋಗ್ಯ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು ಪಾಲ್ಗೊಳ್ಳಲಿದ್ದಾರೆ ಮುಂಬೈ ಚೆನ್ನೈ ನವದೆಹಲಿ ಅಹಮದಾಬಾದ್ ಥಾಣೆ ಹೈದ್ರಾಬಾದ್ ಪುಣೆ ಕೋಲ್ತತ್ನಾ ಹೌರಾ ಇಂದೋರ್ ಜೈಪುರ ಜೋಧ್ಪುರ ಮತ್ತು ತಿರುವಳ್ಲೂರ್ ನಗರ ಪಾಲಿಕೆಗಳ ಆಯುಕ್ತರು ಸಹ ಚರ್ಚೆಯಲ್ಲಿ ಪಾಲ್ಲೊಳ್ಲಲಿದ್ದಾರೆ

ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ರಾಜ್ಹೋರಾ ಪ್ರದೇಶದಲ್ಲಿ ಸ್ಯಾಂಟೋ ಕಾರೊಂದರಲ್ಲಿ ಅಡಗಿಸಿಲಾಗಿದ್ದ ಸುಧಾರಿತ ಸೋಟಕವನ್ನು ಭದ್ರತಾ ಪಡೆಗಳು ಇಂದು ಬೆಳಗ್ಗೆ ಪತ್ತೆಹಚ್ಚಿದ್ದು ನಂತರ ಅದನ್ನು ಬಾಂಬ್ ನಿಷ್ಕಿಯ ದಳದಿಂದ ನಿಷ್ಕಿಯಗೊಳಿಸಲಾಗಿದೆ ಬಿಳಿ ಬಣ್ಣದ ಸ್ಕಾಂಟೋ ಕಾರೊಂದನ್ನು ಸಂಚಾರಿ ವಾಹನ ತಪಾಸಣಾ ಕೇಂದ್ರದ ಬಳಿ ತಡೆಯಲು ಯತ್ನಿಸಿದಾಗ ಆ ಕಾರು ನಿಲ್ಲಿಸದೆ ವೇಗವಾಗಿ ಮುಂದಕ್ಕೆ ಚಲಿಸಿತು ಕೂಡಲೇ ಜಾಗೃತಗೊಂಡ ಭದ್ರತಾ ಪಡೆಗಳು ಕಾರಿನ ಮೇಲೆ ಗುಂಡಿನ ದಾಳಿ ನಡೆಸಿದರು ನಂತರ ಸ್ವಲ್ಲ ದೂರದಲ್ಲಿ ಚಾಲಕ ರಹಿತವಾಗಿ ಆ ಕಾರು ಪತ್ತೆಯಾಯಿತು ವಾಹನದಲ್ಲಿ ಯಾರೊಬ್ಬರೂ ಇರಲಿಲ್ಲ ಭದ್ರತಾ ಪಡೆಗಳು ವಾಹನವನ್ನು ಸ್ಫೋಟಿಸಿದ್ದು ಐಇಡಿ ಹೊಂದಿದ ವಾಹನ ಭಾರೀ ಪ್ರಮಾಣದ ಅನಾಹುತ ಸೃಷ್ಟಿಸುವ ಸಾಧ್ಯತೆ ಇತ್ತು ಎನ್ನಲಾಗಿದೆ ಐಇಡಿ ಹೊತ್ತ ವಾಹನದ ಓಡಾಟದ ಬಗ್ಗೆ ಖಟಿತ ಮಾಹಿತಿ ಪಡೆದ ಹಿನ್ನೆಲೆಯಲ್ಲಿ ವಾಹನಕ್ಕಾಗಿ ಶೋಧನೆ ನಡೆಸಿದ ನಂತರ ಅದರಲ್ಲಿದ್ದ ಸುಧಾರಿತ ಸ್ಫೋಟಕವನ್ನು ಭದ್ರತಾ ಪಡೆಗಳ ಜಂಟ ತಂಡ ಪತ್ತೆಹಚ್ಚಿತು

ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ಕಾರ್ಯಾಚರಣೆ ಈಗಲೂ ಮುಂದುವರೆದಿದೆ ಗುಂಡಿನ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡ ಒಬ್ಬ ನಕ್ಲಲ್ನನ್ನು ಬಂಧಿಸಲಾಗಿದೆ ಭದ್ರತಾ ಪಡೆಗಳು ಸಿಂಡೇಗ ಪೊಲೀಸ್ ಕಾಣೆ ವ್ಯಾಪ್ತಿಯಲ್ಲಿ ನಡೆಸಿದ ನಿಯೋಜಿತ ಕಾರ್ಯಾಚರಣೆಯಲ್ಲಿ ಪಿಎಲ್ಎಫ್ಐನ ವಲಯ ಕಮಾಂಡರ್ ಸಚ್ಚಿತ್ ಸಿಂಗ್ ಸೇರಿದಂತೆ ಇಬ್ಬರನ್ನು ನಿನ್ನೆ ಬಂಧಿಸಿದ್ದವು ನಕ್ಸಲರ ಬಂಧನವನ್ನು ಸಿಂಡೇಗ ಜಿಲ್ಲಾ ಹೊಲೀಸ್ ವರಿಷ್ಠ ಸಂಜೀವ್ ಕುಮಾರ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಪಿಎಲ್ಎಫ್ಐ ಕಮಾಂಡರನ್ನು ಶಸ್ತಾಸ್ತಗಳೊಂದಿಗೆ ಬಂಧಿಸಲಾಗಿದೆ ಜಲದೇಗ ಹಾಗೂ ಕೊಲೆಬಿರಾ ಪೊಲೀಸ್ ಠಾಣೆಯ ಅಧಿಕಾರಿಗಳು ಖಚತ ಸುಳಿವಿನ ಮೇಲೆ ಕಾರ್ಯಾಚರಣೆ ನಡೆಸಿ ನಕ್ಸಲರನ್ನು ಬಂಧಿಸಿದ್ದರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ವಿನಾಯಕ ದಾಮೋದರ್ ಸಾವರ್ಕರ್ ಜನ್ನದಿನೋತ್ಸವದ ಅಂಗವಾಗಿ ಉಪರಾಷ್ಷಪತಿ ಎಂ ವೆಂಕಯ್ಯನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ನಮನ ಸಲ್ಲಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಸಾವರ್ಕರ್ ಅವರ ಜನ್ದಿನವಾದ ಇಂದು ಅವರ ಅಪ್ರತಿಮ ಧೈರ್ಯಕ್ಕೆ ತಲೆಬಾಗುವುದಾಗಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ವೆಂಕಯ್ಯನಾಯ್ಡು ಸಾವರ್ಕರ್ ಬಹು ಆಯಾಮಗಳ ವ್ಯಕ್ತಿತ್ವ ಹೊಂದಿದ ನಾಯಕರಾಗಿದ್ದು ಅವರೊಬ್ಬ ಸ್ವತಂತ್ರ ಹೋರಾಟಗಾರ ಸಾಮಾಜಿಕ ಸುಧಾರಕ ಹಾಗೂ ರಾಜಕೀಯ ಚಿಂತಕರಾಗಿದ್ದರು ಎಂದು ಸರಣಿ ಟ್ವೀಟ್ಗಳಲ್ಲಿ ತಿಳಿಸಿದ್ದಾರೆ ವಿಶೇಷವಾಗಿ ಯುವ ಸಮುದಾಯ ಸಾವರ್ಕರ್ ಅವರ ಜೀವನ ಆದರ್ಶಗಳಿಂದ ಶ್ರೇರಣೆ ಪಡೆಯಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚವ ಪ್ರಕಾಶ್ ಜಾವಡೇಕರ್ ಸಾವರ್ಕರ್ ಅವರಿಗೆ ನಮನ ಸಲ್ಲಿಸಿ ಅವರೊಬ್ಬ ಮಹಾನ್ ದೇಶಭಕ್ತ ವಿಶಿಷ್ಠ ಬರಹಗಾರರಾಗಿದ್ದರು ಸಾಮಾಜಕ ಸುಧಾರಣೆಗೆ ಬುನಾದಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದರು ಎಂದು ಟ್ವೀಟ್ ಮಾಡಿದ್ದಾರೆ